ಡಿ ಎ ಸರ್ಕಾರದ ಯೋಜನೆಗಳಿಂದ ಜನರ ಬದುಕಿನಲ್ಲಿ ಸಕಾರಾತ್ತಕ ಬದಲಾವಣೆ ಒಕ್ಕೂಟ ವ್ಲವಸ್ಥೆಗೆ ಸರಕು ಮತ್ತು ಸೇವಾ ತೆರಿಗೆ ಜಾರಿ ಅತ್ಯುತ್ತಮ ಉದಾಹರಣೆ ಪ್ರಧಾನಮಂತ್ರಿ ನರೇಂದ್ರಮೋದಿ

ಕೇಂದ್ರದಲ್ಲಿನ ಎನ್ಡಿಎ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳಿಂದ ಜನರ ಬದುಕುಕಿನಲ್ಲಿ ಸಕಾರಾತ್ಸಕ ಬದಲಾವಣೆಯಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಕಳೆದ ಕೆಲವು ವಾರದಿಂದ ವಿಡಿಯೋ ಕಾಸ್ಫೆರೆನ್ಸ್ ಮೂಲಕ ವಿವಿಧ ಯೋಜನೆಗಳ ಫಲಾನುಭವಿಗಳೊಂದಿಗೆ ನಡೆಸಿದ ಸಂವಾದಗಳಿಂದ ತಮಗೆ ವಿಶಿಷ್ಟ ಕಲಿಕಾ ಅನುಭವವಾಗಿದೆ ಎಂದು ಪ್ರಧಾನಮಂತ್ರಿ ಹೇಳದ್ದಾರೆ

ಇವರೆಲ್ಲ ತಮಗೆ ಹೊಸ ಶಕ್ತಿ ತುಂಬಿದ್ದಾರೆ ಸಾಮಾನ್ನ ಸೇವಾ ಕೇಂದ್ರಗಳ ಮೂಲಕ ದೂರದ ಹಳ್ಳಗಳ ಮಹಿಳೆಯರಿಗೆ ಪಿಂಚಣಿಯಿಂದ ಹಿಡಿದು ಹಿರಿಯ ನಾಗರೀಕರಿಗೆ ಪಾಸ್ಪೋರ್ಟ್ ವಿತರಣೆ ಸೇರಿದಂತೆ ಅನೇಕ ಸೇವೆಗಳನ್ನು ಒದಗಿಸಲಾಗುತ್ತಿದೆ ಸರ್ಕಾರದ ಯಶೋಗಾಥೆಯನ್ನು ಜನರು ಹಂಚಿಕೊಳ್ಲಲು ದೇಶದ ಯಾವುದೇ ಭಾಗ ಉಳಿದಿಲ್ಲ ಎಂದು ಹೇಳಿದರು ರೈತರ ಆದಾಯವನ್ನು ದ್ವಿಗುಣಗೊಳ್ಳಿಸುವಲ್ಲಿ ಸಮೃದ್ಧಿ ಟ್ರಸ್ಟ್ ಸ್ಥಾಪಿಸಿ ಯಶಸ್ವಿಯಾದ ಬೆಂಗಳೂರಿನ ಕಾರ್ಮೊರೇಟ್ ವೃತ್ತಿಪರರು ಮತ್ತು ಐಟಿ ಇಂಜೆನಿಯರ್ಗಳ ಉದಾಹರಣೆ ನೀಡಿದ ಪ್ರಧಾನಿ ರೈತರಿಗೆ ಆಧುನಿಕ ಕೃಷಿ ವಿಧಾನಗಳೊಂದಿಗೆ ಜೈವಿಕ ಕೃಷಿಯ ತರಬೇತಿ ನೀಡಿರುವ ಟ್ರಸ್ಟ್ ವಾಣೀಜ್ಯ ಬೆಳೆಯೊಂದಿಗೆ ಹೆಚ್ಚು ಬೆಳೆಗಳನ್ನು ಹೇಗೆ ಬೆಳೆಯಬೇಕು ಎಂಬುದನ್ನು ತೋರಿಸಿಕೊಟ್ಟದೆ ಎಂದು ಶ್ಲಾಘಿಸಿದರು

ಆದರೆ ಈಗ ಇಡೀ ದೇಶಕ್ಕೆ ಏಕರೂಪ ತೆರಿಗೆ ಅನ್ವಯವಾಗಿದೆ ಜೆಎಸ್ಟಿ ಜಾರಿಗೂ ಮುನ್ನ ತೆರಿಗೆ ಪದ್ಧತಿ ಮತ್ತು ಮತ್ತಿತರ ವ್ಯವಹಾರಗಳಲ್ಲಿ ಅಧಿಕಾರಿಗಳಿಂದ ಕಿರುಕುಳದ ಬಗ್ಗೆ ವ್ಲಾಪಕ ದೂರಗಳು ಬರುತ್ತಿದ್ದವು ಜಿಎಸ್ಟಿ ಮಾಹಿತಿ ತಂತ್ರಜ್ಞಾನದಿಂದ ಅಧಿಕಾರಿಗಳ ತೊಂದರೆ ಇಲ್ಲವಾಗಿ ಆನ್ಲೈನ್ ಮೂಲಕವೇ ಮರುಪಾವತಿ ಪಡೆಯಬಹುದಾಗಿದೆ ಜಿಎಸ್ಟಿ ಜಾರಿಯಿಂದ ಸರಕುಗಳ ಸಂಚಾರ ವೇಗ ಪಡೆದಿದ್ದು ಸಮಯ ಉಳಿತಾಯ ಮಾತ್ರವಲ್ಲದೇ ಅನೇಕ ಲಾಭಗಳು ದೊರೆಯುತ್ತಿವೆ ಮಹಾ ತೆರಿಗೆ ಸುಧಾರಣೆ ಯಶಸ್ವಿಯಾಗಬೇಕಾದರೆ ದೇತದ ಜನರು ಜಿಎಸ್ಟಿಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಪ್ರಧಾನಮಂತ್ರಿ ಹೇಳದರು

ಶತಮಾನಗಳು ಕಳೆದರೂ ಕಬೀರ್ದಾಸ್ ಅವರ ಸಿದ್ಧಾಂತಗಳು ಇಂದಿಗೂ ಪ್ರಸುತ್ತವಾಗಿವೆ

ಮೂರು ದಿನಗಳ ಮಂಗೋಲಿಯ ದೇಶದ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ಅಲ್ಲಿನ ಪ್ರಧಾನಮಂತ್ರಿ ಉಖಾನಾಗ್ನೀನ್ ಖುರೇಲ್ಸುಖ್ ಅವರನ್ನು ಭೇಟ ಮಾಡಿ ಅನೇಕ ದ್ವಿಪಕ್ಷೀಯ ವಿಷಯಗಳ ಕುರಿತು ಚರ್ಚೆ ನಡೆಸಿದರು ಗಡಿ ನಿರ್ವಹಣೆ ವಿಪತ್ತು ನಿರ್ವಹಣೆ ಮತ್ತು ಸ್ಯೆಬರ್ ಭದ್ರತೆ ಕುರಿತು ಉಭಯ ನಾಯಕರು ಮಾತುಕತೆ ನಡೆಸಿದರು ರಾಜನಾಥ್ ಸಿಂಗ್ ಅವರ ಈ ಭೇಟಿಯಿಂದ ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ ಹಾಗೂ ಭದ್ರತಾ ಸಹಕಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಒತ್ತು ಸಿಗಲಿದೆ ಭಾರತದಿಂದ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಸಾಲ ಪಡೆದು ದೇಶದ ಮೊದಲ ತ್ಯೆಲ ಸಂಸ್ಕರಣಾಗಾರವನ್ನು ಮಂಗೋಲಿಯ ಸ್ಥಾಪಿಸುತ್ತಿರುವುದು ಉಭಯ ದೇಶಗಳ ನಡುವಿನ ಉತ್ತಮ ದ್ವಿಪಕ್ಷೀಯ ಸಂಬಂಧಕ್ಕೆ ಸಾಕ್ಷಿಯಾಗಲಿದೆ ಎಂದು ರಾಜನಾಥ್ ಸಿಂಗ್ ಅವರು ಟ್ವೀಟ್ ಮಾಡಿದ್ದಾರೆ

ಹುತಾತ್ಮ ಸೈನಿಕರ ಪತ್ನಿ ಮೃತಪಟ್ಟದ್ದಲ್ಲಿ ಕೃಷಿ ಭೂಮಿಯನ್ನು ಅವರ ವಾರಸುದಾರರಿಗೆ ನೀಡುವ ಸಲುವಾಗಿ ಪಟ್ಟಿಯಲ್ಲಿ ವಾರಸುದಾರರನ್ನು ಸೇರಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ ಭೂಮಿ ಪರಭಾರೆ ಕಾನೂನಿಗೆ ಈ ನಿರ್ಧಾರವನ್ನು ಒಳಪಡಿಸಲು ಅಗತ್ತ ಮಾರ್ಪಾಟಗೆ ಮುಖ್ಯಮಂತ್ರಿ ಫಡ್ನವೀಸ್ ನಿನ್ನೆ ಅನುಮತಿ ನೀಡಿದರು ಸೇನೆ ಹಾಗೂ ಒಕ್ಕೂಟದ ಇತರ ಸತಸ್ತ ಪಡೆಗಳಿಗೆ ಈ ನಿರ್ಧಾರ ಅನ್ವಯಿಸಲಿದೆ ಪ್ರವಾಹ ಪೀಡಿತ ಜನರಿಗೆ ಪರಿಹಾರ ಒದಗಿಸಲು ಹಾಗೂ ಮರು ವಸತಿ ಕಲ್ಪಿಸಲು ಹಣದ ಕೊರತೆಯಿಲ್ಲ ಎಂದು ಅಸ್ವಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ ಬರಾಕ್ ಕಣಿವೆಯ ಪ್ರವಾಹ ಪೀಡಿತ ಸ್ಥಳಗಳಲ್ಲಿ ಕ್ಲೆಗೊಂಡಿರುವ ಪರಿಹಾರ ಕಾರ್ಯಾಚರಣೆಗಳನ್ನು ಪ್ರತಿ ವಾರ ಪರಿಶೀಲನೆ ನಡೆಸುವಂತೆ ಸ್ಥಳೀಯ ಆಡಳಿತಕ್ಕೆ ಮುಖ್ಯಮಂತ್ರಿ ನಿರ್ದೇಶಿಸಿದ್ದಾರೆ ಪರಿಹಾರ ಕಾರ್ಯದಲ್ಲಿ ಯಾವುದೇ ನಿರ್ಲಕ್ಷ್ಯ ಅಥವಾ ಅಕ್ರಮಗಳನ್ನು ಸಹಿಸುವುದಿಲ್ಲ ಎಂದು ಅವರು ತಿಳಿಸಿದ್ದಾರೆ ಕಣಿವೆಯಲ್ಲಿ ಉಂಟಾಗಿರುವ ಪ್ರವಾಹ ಪರಿಸ್ಥಿತಿಯ ಅವಲೋಕನಕ್ಕಾಗಿ ಸೋನೋವಾಲ್ ನಿನ್ನೆ ಕರೀಂಗಂಜ್ ಜಿಲ್ಲೆಗೆ ಭೇಟ ನೀಡಿದ್ದರು ಇಂದು ಅವರು ಚಚ್ಚಾರ್ ಜಿಲ್ಲೆಯ ಪರಿಹಾರ ಶಿಬಿರಗಳಿಗೆ ಭೇಟಿ ನೀಡಲಿದ್ದು ನಂತರ ಜಿಲ್ಲಾಡಳಿತದೊಂದಿಗೆ ಈ ಸಂಬಂಧ ಸಭೆ ನಡೆಸಲಿದ್ದಾರೆ

ರಾಜ್ಙವನ್ನು ಪ್ರಮುಖ ಪ್ರವಾಸಿ ತಾಣವಾಗಿ ರೂಪಿಸಲು ಸಾಕಷ್ಟು ಕಾಲಾವಕಾಶ ಬೇಕಾಗಲಿದೆ ಎಂದು ಮುಖ್ಲಮಂತ್ರಿ ಜಯರಾಮ್ ಠಾಕೂರ್ ನಿನ್ನೆ ಅಭಿಪ್ರಾಯಪಟ್ಟದ್ದಾರೆ ಕುಲು ಜಿಲ್ಲೆಯ ಸಾರ್ವಜನಿಕ ಸಮಾರಂಭವೊಂದರಲ್ಲಿ ಮಾತನಾಡಿದ ಠಾಕೂರ್ ಪ್ರವಾಸೋದ್ಯಮ ದೃಷ್ಟಿಯಿಂದ ಹೆಚ್ಚು ಪ್ರಚಾರ ಹೊಂದಿರದ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿ ಪಡಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು

ಉತ್ಸವವನ್ನು ಸಿಂಧು ದರ್ಶನ ಯಾತ್ರಾ ಸಮಿತಿ ಆಯೋಜಿಸಿದ್ದು ಆರೆಸ್ಸೆಸ್ ಪ್ರಧಾನ ಕಾರ್ಯದರ್ಶಿ ಭಯ್ಡಾಜೀ ಅವರು ಉತ್ಸವವನ್ನು ಉದ್ವಾಟಿಸಲಿದ್ದಾರೆ

ಈ ದಿನವನ್ನು ಕೆನಡಾದಲ್ಲಿ ಭಯೋತ್ಪಾದಕ ದಾಳಿಯ ಸಂತ್ರಸ್ತರ ಸ್ಮರಣೆಯ ರಾಷ್ಟೀಯ ದಿನವನ್ನಾಗಿ ಆಚರಿಸಲಾಗುವುದು ಸಂತ್ರಸ್ತರಿಗೆ ನಮನ ಸಲ್ಲಿಸಿದ ಕೆನಡಾ ಶ್ರಧಾನಿ ಜಸ್ಟಿನ್ ಟ್ರಡಿಯೊ ಅವರು ಕೆನಡಾ ಇತಿಹಾಸದಲ್ಲೇ ಏರ್ಇಂಡಿಯಾ ಬಾಂಬ್ ಸ್ಕೋಟ ದಾಳಿ ಅತಿ ಭೀಕರ ಭಯೋತ್ಪಾದಕ ದಾಳಿಯಾಗಿದೆ ಎಂದು ಹೇಳಿದ್ದಾರೆ